ತಮಿಳುನಾಡಿನ ಚೆನ್ನೈನಲ್ಲಿ ಸೇನೆಗೆ ಅರ್ಜುನ ಯುದ್ದ ಟ್ಯಾಂಕ್ ಹಸ್ತಾಂತರಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆನ್ನೈ ಮೆಟ್ರೋ ರೈಲು ಒಂದನೇ ಹಂತದ ವಿಸ್ತರಣೆ ಮಾರ್ಗ ಉದ್ವಾಟನೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ತಮಿಳುನಾಡಿನ ಚೆನ್ನೈನಲ್ಲಿ ಅರ್ಜುನ್ ಯುದ್ದ ಟ್ಯಾಂಕ್ ಎಂಕೆ ಒನ್ ಎ ಅನ್ನು ಸೇನೆಗೆ ಹಸ್ತಾಂತರಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಸಂಜೆ ಕೇರಳ ರಾಜ್ವದ ಕೊಚ್ಚಿಯಲ್ಲಿ ವಿವಿಧ ಯೋಜನೆಗಳಗೆ ಚಾಲನೆ ನೀಡಲಿದ್ದು ಕೇರಳದ ಅಭಿವೃದ್ದಿಯಲ್ಲಿ ಈ ಯೋಜನೆಗಳು ಪ್ರಮುಖ ಪಾತ್ರ ವಹಿಸಲಿವೆ ಕೊಚ್ಚ ಬಂದರಿನಲ್ಲಿ ಅಂತಾರಾಷ್ಷೀಯ ಕ್ರೂಸ್ ಟರ್ಮಿನಲ್ ಸಾಗರಿಕವನ್ನು ಕೂಡ ನರೇಂದ್ರ ಮೋದಿ ಅವರು ಉದ್ವಾಟಿಸಲಿದ್ದಾರೆ

ಜಾಗತಿಕವಾಗಿ ಅತಿ ಕಡಿಮೆ ಪ್ರಮಾಣವಾಗಿದೆ

ಕಂಟ್ಲೆನ್ಸೆಂಟ್ ವಲಯದಲ್ಲಿರುವ ಕಚೇರಿಗಳನ್ನು ಕಡ್ಡಾಯವಾಗಿ ಮುಚ್ಚಬೇಕು ಹಾಗೂ ತುರ್ತು ಅಗತ್ತ ಹಾಗೂ ವೈದ್ಯಕೀಯ ಸೇವೆಗಳಗೆ ಮಾತ್ರ ಕಂಟ್ಲೆನ್ನೆಂಟ್ ವಲಯಗಳಲ್ಲಿ ಅವಕಾಶ ಕಲ್ಪಿಸಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚಿಸಿದೆ

ಸರ್ಕಾರ ತನ್ನ ಕನಿಷ್ಟ ಬೆಂಬಲ ಬೆಲೆ ಅಡಿ ಭತ್ತ ಸಂಗ್ರಹ ಮುಂದುವರೆಸಲಿದೆ ಎಂದು ಕೃಷಿ ಸಚಿವಾಲಯ ಹೇಳಿದೆ

ತಮ್ನ ಪ್ರೀತಿಪಾತ್ರರನ್ನು ಕಳೆದುಕೊಂಡವರೊಂದಿಗೆ ಈ ದುಃಖದ ಸಂದರ್ಭದಲ್ಲಿ ನಾವು ಜತೆಗಿದ್ದೇವೆ ಎಂದು ಹೇಳಿದ್ದಾರೆ

ಪ್ರತಿಭಟನೆಗಳ ಸಂದರ್ಭಗಳಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ನಷ್ಷ ಉಂಟು ಮಾಡುವ ಪ್ರತಿಭಟನಾಕಾರರೇ ಹಾನಿಯ ಮೊತ್ತ ಭರಿಸುವ ಕುರಿತಂತೆ ಕಾನೂನು ಜಾರಿಗೆ ತರಲಾಗುವುದು ಎಂದು ಹರಿಯಾಣ ಮುಖ್ಯಮಂತ್ರಿ ಮನೋಹರಲಾಲ್ ಖಟ್ಟರ್ ಹೇಳಿದ್ದಾರೆ ಸುಪ್ರೀಂಕೋರ್ಟ್ ಇತ್ತೀಚೆಗೆ ನೀಡಿರುವ ತೀರ್ಪನ್ನು ಉಲ್ಲೇಖಿಸಿ ಮಾತನಾಡಿರುವ ಅವರು ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಹಾನಿ ಮಾಡುವ ಹಕ್ಕು ಯಾವುದೇ ವ್ಯಕ್ತಿಗೆ ಇಲ್ಲ ಎಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಮನೋಹರಲಾಲ್ ಖಟ್ಟರ್ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ರ್ಲೆತರ ಪ್ರತಿಭಟನೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು ರೈತರ ಪ್ರತಿಭಟನೆಗೆ ಮುನ್ನವೇ ತಮ್ನ ಸರ್ಕಾರ ಈ ಕಾನೂನನ್ನು ಜಾರಿಗೆ ತರಲು ಚಿಂತನೆ ನಡೆಸಿತ್ತು ಎಂದು ಅವರು ಹೇಳಿದರು ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ತಪೋವನ್ನಲ್ಲಿನ ಎನ್ಟಿಪಿಸಿ ಸುರಂಗ ಮಾರ್ಗದಲ್ಲಿ ನಿನೈ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಸಲಾಗಿದೆ

ಇಂದು ಬೆಳಗ್ಗೆ ರಕ್ಷಣಾ ತಂಡಗಳು ಎರಡು ಮ್ಬತ ದೇಹಗಳನ್ನು ಸುರಂಗದಿಂದ ಹೊರತೆಗೆದಿವೆ

ಜಪಾನ್ನ ಪೂರ್ವ ಕರಾವಳಿ ಭಾಗದಲ್ಲಿ ನಿನ್ನೆ ಪ್ರಬಲ ಭೂಕಂಪ ಸಂಭವಿಸಿದ್ದು ಹತ್ತಾರು ಮಂದಿ ಗಾಯಗೊಂಡಿದ್ದಾರೆ

ಭೂಕಂಪನದ ತೀವ್ರತೆಗೆ ನೂರಾರು ಕಿಲೋಮೀಟರ್ ದೂರದಲ್ಲಿರುವ ಜಪಾನ್ ರಾಜಧಾನಿ ಟೊಕಿಯೋದಲ್ಲಿ ಕೂಡ ಕಚೇರಿ ಹಾಗೂ ಮನೆಗಳು ಅಲುಗಾಡಿವೆ ಭೂಕಂಪನ ಹಿನ್ನೆಲೆಯಲ್ಲಿ ಯಾವುದೇ ಸುನಾಮಿ ಉಂಟಾಗುವ ಆಂತಕವಿಲ್ಲ ಆದ್ದರಿಂದ ಯಾವುದೇ ಎಚ್ಲರಿಕೆಗಳನ್ನು ನೀಡಲಾಗಿಲ್ಲ ಎಂದು ಜಪಾನ್ ಹವಾಮಾನ ಇಲಾಖೆ ತಿಳಿಸಿದೆ

ಇಂಗ್ಲೆಂಡ್ನ ಓಲಿ ಸ್ಲೋನ್ ಮತ್ತು ಮೊಯಿನ್ ಅಲಿ ತಲಾ ಎರಡು ವಿಕೆಟ್ಗಳನ್ನು ಪಡೆದರು ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಲ್ ಆರಂಭಿಸಿದ್ದು